ಪ್ರವಾಪ ಸಂಬಂಧ ಪ್ರಧಾನಮಂತ್ರಿಯೊಂದಿಗೆ ಚರ್ಚೆ ಹೆಚ್ಚಿನ ಪರಿಹಾರ ಸಿಗುವ ವಿಶ್ವಾಸ ಮುಖ್ಯಮಂತ್ರಿ ಬಿ

ಉಪ ಚುನಾವಣೆ ನಡೆಯುವ ಶಿರಾ ಆರ್ ಆರ್

ಮೈಸೂರು ವಿಶ್ವವಿದ್ಯಾಲಯದ ಶತಮಾನೋತ್ವವ ಘಟಕೋತ್ವವ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಭಾಷಣ ರಾಜ್ಯದ ಉತ್ತರ ಕರ್ನಾಟಕ ಹಾಗೂ ಕಲ್ನಾಣ ಕರ್ನಾಟಕದಲ್ಲಿ ಬಾರೀ ಮಳೆಯಿಂದ ಪ್ಪವಾಪ ಪರಿಸಿತಿ ಉಂಟಾಗಿದು ಪರಿಪಾರ ಕಾರ್ಯ ಬಿರುಸು ಪಡೆದುಕೊಂಡಿದೆ ಕಲಬುರಗಿ ಜಿಲ್ಲೆಯ ಜನತೆ ಪ್ರವಾಪದಿಂದ ತತ್ತರಿಸಿದ್ದು ಭೀಮಾ ಪ್ರವಾಪದಿಂದ ಸಂಕಪ್ನದಲ್ಲಿರುವ ಜಿಲ್ಲೆಯ ಜನತೆಯ ಸಂರಕ್ಷಣೆಗೆ ಸಿಕಿಂದರಾಬಾದ್ನಿಂದ ಸೇನಾ ಪಡೆ ಆಗಮಿಸಿದ್ದು ಕಾರ್ಯಾಚರಣೆ ಆರಂಭಿಸಿದೆ

ಸೇನಾ ಯೋಧರು ಮೂರು ತಂಡವಾಗಿ ಅಘಜಲಪೂರ ಜೇವರ್ಗಿ ಪಾಗೂ ಶಹಾಬಾದ ತಾಲೂಕಿನಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿದ್ದಾರೆ

ರಾಯಜೂರು ಜಿಲ್ಲೆಯಲ್ಲಿಯೂ ರಕ್ಷಣಾ ಕಾರ್ಯ ಚುರುಕುಗೊಂಡಿದ್ದು ಜಿಲ್ಲಾಧಿಕಾರಿ ಆಧ್ಯಕ್ಷತೆಯಲ್ಲಿ ಸೇನೆಯ ರಕ್ಷಣಾ ತಂಡ ಮತ್ತು ಎನ್ಡಿಆರ್ಎಫ್ ತಂಡ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ಕುರಿತು ಸಭೆ ನಡೆಸಲಾಗಿದೆ

ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾ ಪಂಜಾಯತ್ ಮುಖ್ಯ ಕಾರ್ಯನಿರ್ವಾಪಕ ಅಧಿಕಾರಿಗಳ ನೇತೃತ್ವದಲ್ಲಿ ಸಿಂದಗಿ ತಾಲೂಕಿನಲ್ಲಿ ಮೊಕ್ಸಾಂ ಪೂಡಿ ರಕ್ಷಣಾ ಕಾರ್ಯಾಚರಣೆಯ ಮೇಲುಸ್ತುವಾರಿ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಸುನೀಲ್ ಕುಮಾರ್ ತಿಳಿಸಿದ್ದಾರೆ

ಡಿ ಆರ್ ಎಫ್ ತಂಡಗಳು ಸಿಂದಗಿ ತಾಲೂಕಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ ಬೆಳಗಾವಿಯ ಮರಾಠಾ ಲೈಫ್ ಇನ್ನೆಂಟರಿಯ ಪ್ರವಾಪ ರಕ್ಷಣಾ ತಂಡವು ಜಿಲ್ಲೆಯ ಪ್ರವಾಪ ಪರಿಸ್ಥಿತಿಯ ಸರ್ವ ಕಾರ್ಯದಲ್ಲಿ ತೊಡಗಿದ್ದು ಒಟ್ಟನಲ್ಲಿ ಜಲ್ಲಾಡಳಿತವು ಪ್ರವಾಪ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ಸರ್ವಸನ್ನದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮರಾಣಿ ಗ್ರಾಮದ ಕಾಳಜಿ ಕೇಂದ್ರಕ್ಷೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಭೆಟಿ ನೀಡಿ ಪರಿತೀಲಿಸಿದರು

ಮಹಾ ಮಳೆಯಿಂದ ಕೃಷ್ಣಾ ನದಿಗೆ ನೀರಿ ಪರಿದು ಬರುತ್ತಿದೆ ಕೃಷ್ಣಾ ನದಿಯ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ

ಗದಗ ತಾಲೂಕಿನ ಕಿಮ್ಮಾಪುರ ಗ್ರಾಮದ ನೂರಾರು ರೈತರ ಕಣಜಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮವಾಗಿ ರೈತರು ಸಂಗ್ರಹಿಸಿ ಇಟ್ಟರುವ ನೂರಾರು ಕ್ಷಂಟಲ್ ದವಸ ಧಾನ್ಯ ಕೊಳೆತು ಹೋಗಿ ರೈತರಿಗೆ ಅಪಾರ ಪ್ರಮಾಣದ ಪಾನಿ ಸಂಭವಿಸಿದೆ ಸಂಗ್ರಹಿಸಿದ ಧಾನ್ಯಗಳು ನೀರಲ್ಲಿ ಪಾಳಾಗಿರುವುದನ್ನು ಕಂಡು ರೈತರು ಕಣ್ಣೇರು ಪಾಕುತ್ತಿದ್ದಾರೆ

ನಾಳೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಬೆಳಗಾವಿ ಜಲ್ಲಿಗೆ ಭೇಟಿ ನೀಡಿ ಪ್ರವಾಪ ಪರಿಸ್ಥಿತಿ ಕುರಿತು ಜಲ್ಲಾಡಳಿತದ ಜೊತೆ ಪರಾಮರ್ತೆ ನಡೆಸಲಿದ್ದಾರೆ ಎಂದು ವರದಿಯಾಗಿದೆ ವಾಯುಭಾರ ಕುಸಿತದಿಂದ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾದ ಓನ್ನಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್

ಮಹಾರಾಷ್ಟದ ಜಲಾಶಯಗಳಿಂದ ಹೆಚ್ಚುವರಿಯಾದ ಅಪಾರ ಪ್ರಮಾಣದ ನೀರು ಭೀಮಾ ಮತ್ತು ಕೃಷ್ಣಾ ನದಿಗಳಿಗೆ ಪರಿದುಬರುತ್ತಿದೆ ಇದರ ಪರಿಣಾಮ ಕಲಬುರಗಿ ಯಾದಗಿರಿ ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳ ಪಲವಾರು ಗ್ರಾಮಗಳು ಪೂರ್ತಿ ಮತ್ತು ಭಾಗಶಃ ಮುಳುಗಡೆಯಾಗಿವೆ ಆಪಾರ ಪ್ರಮಾಣದ ಬೆಳೆಗಳು ಪಾನಿಯಾಗಿವೆ ಸ್ಥಳೀಯ ಜಿಲ್ಲಾಡಳಿತದ ವಹಿಯಿಂದ ತಕ್ಷಣದ ಅಗತ್ತ ಪರಿಪಾರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ

ಯಡಿಯೂರಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಉಂಟಾಗಿರುವ ಪ್ರವಾಪ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ್ದು ಹೆಚ್ಚಿನ ಪರಿಪಾರ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಶಿವಮೊಗ್ಗ ಜಲ್ಲೆಯ ಶಿಕಾರಿಪುರದಲ್ಲಿಂದು ಮಾತನಾಡಿದ ಅವರು ಪ್ರವಾಪ ಪರಿಪಾರಕ್ಕೆ ಕೇಂದ್ರದಿಂದ ಈ ಬಾರಿ ಹೆಚ್ಚಿನ ಪರಿಪಾರ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪಾಗೂ ತುಮಕೂರಿನ ಶಿರಾ ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಗೆ ನಾಮಪತ್ರ ಪರಿಶೀಲನೆ ಕಾರ್ಯ ನಿನ್ನೆ ಮುತ್ತಾಯಗೊಂಡಿದೆ ನಾಳೆ ನಾಮಪತ್ರ ಒಂಪಡೆಯಲು ಕೊನೆಯ ದಿನವಾಗಿದೆ ಕಣದಲ್ಲಿರುವವರ ಸ್ವಪ್ಪ ಚಿತ್ರಣ ನಾಳೆ ತಿಳಿಯಲಿದೆ

ಎರಡೂ ಕ್ಷೇತ್ರಗಳಲ್ಲಿ ಮೂರೂ ರಾಜಕೀಯ ಪಕ್ಷಗಳು ಪ್ರಚಾರ ಕಾರ್ಯ ಚುರುಕುಗೊಳಿಸಿದೆ ಜೆಡಿಎಸ್ ಮುಖಂಡ ಎಚ್

ಕುಮಾರಸ್ವಾಮಿ ಇಂದು ಆರ್ ಆರ್ ನಗರದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಜಾರ ಕಾರ್ಯ ನಡೆಸಿದರು ಈ ಮಧ್ಯೆ ಇಂದು ಕೆಪಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಷ್ಟದ್ ನೇತೃತ್ವದ ನಿಯೋಗ ರಾಜ್ಯ ಚುನಾವಣಾ ಆಯೋಗದ ಆಯುತ್ತರನ್ನು ಭೇಟಿಯಾಗಿ ರಾಜರಾಜೇಶ್ವರಿನಗರ ವಿಧಾನಸಭೆ ಕ್ಷೇತ್ರಕ್ಕೆ ಸಂಬಂಧಿಸಿ ದೂರು ನೀಡಿದೆ ಬಿಜೆಪಿ ನಾಯಕರು ಕೂಡ ಎರಡೂ ಕ್ಷೇತ್ರಗಳಲ್ಲಿ ಪುಚಾರ ಕಾರ್ಯ ಆರಂಭಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆವರು ಮೈಸೂರು ವಿಶ್ವವಿದ್ಯಾಲಯದ ಶತಮಾನೋತ್ಸವ ಘಟಕೋತ್ಸವ ಉದ್ದೇಶಿಸಿ ನಾಳೆ ಭಾಷಣ ಮಾಡಲಿದ್ದಾರೆ ಎಡಿಯೋ ಕಾಸ್ಫರೆನ್ಸ್ ಮೂಲಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯಪಾಲರು ಸೇರಿದಂತೆ ಪಲವು ಗಣ್ಯರು ಭಾಗವಹಿಸಲಿದ್ದಾರೆ

ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಪೂರ್ಣ ಬಹುಮತವಿದೆ ಆದ್ದರಿಂದ ಭೂ ಸುಧಾರಣಾ ಕಾಯ್ಸೆ ಎಪಿಎಂಸಿ ಕಾಯ್ದೆ ಸೇರಿದಂತೆ ಅನೇಕ ಕಾಯ್ದೆಗಳನ್ನು ಜಾರಿಗೆ ತರುವ ಅನೇಕ ಬದಲಾವಣೆಗಳನ್ನು ತರಲು ಸಪಕಾರಿಯಾಗಿದೆ ಎಂದು ಬೃಪತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಪಾವೇರಿಯಲ್ಲಿಂದು ಮಾತನಾಡಿದ ಅವರು ಆನೇಕ ಜನಪರ ಕಾಯ್ದೆಗಳನ್ನು ಜಾರಿಗೆ ತಂದ ಪರಿಣಾಮ ಪೆಚ್ಚು ಕೈಗಾರಿಕೆಗಳು ಉತ್ತರ ಕರ್ನಾಟಕ ಭಾಗಕೈ ಬರಲು ಪ್ರಾರಂಭಿಸಿವೆ ಎಂದು ತಿಳಿಸಿದರು

ಅತೀ ಶೀಘದಲ್ಲಿ ಪರಿಪಾರ ವಿತರಿಸಲು ತ್ರಮಕೈಗೊಳ್ಳಲಾಗುವುದು ಎಂದು ಗೃಪ ಹಾಗೂ ಪಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಮೊಮ್ಮಾಯಿ ಪಾವೇರಿಯಲ್ಲಿಂದು ತಿಳಿಸಿದ್ದಾರೆ

ಆದ್ದರಿಂದ ಕೇಂದ್ರ ಸರ್ಕಾರ ವಾಸ್ತವ ಸಂಗತಿಯನ್ನು ಅರಿತು ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ವಕ್ಷ ಕುರುಬೂರು ಶಾಂತಕುಮಾರ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರಿನಲಿಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ವತಿಯಿಂದ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತಾದ ಸಮಾಲೋಜನಾ ಸಭೆ ನಡೆಯಿತು ಸಭೆಯ ಬಳಿಕ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ ಸಾಮಾಜಿಕ ಹಾಗೂ ಕೈಕ್ಷಣಿಕ ಸಮೀಕ್ಷೆ ವರದಿಯನ್ನು ಒಪ್ಪಿಕೊಳ್ಳುವ ಕುರಿತು ಸಚಿವ ಶ್ರೀರಾಮುಲು ಇತ್ತೀಚೆಗೆ ಎಧಾನ ಪರಿಷತ್ನಲ್ಲಿ ಭರವಸೆ ನೀಡಿದ್ದಾರೆ ವರದಿ ಜಾರಿಗೆ ರಾಜ್ಯ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡಲಿದೆ ಎಂದು ಹೇಳಿದರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ಧರಾಮಯ್ನ ಮಾತನಾಡಿ ರಾಜ್ಯದಲ್ಲಿರುವ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರ ಹುದ್ದೆ ಖಾಲಿಯಿದ್ದು ತ್ವರಿತವಾಗಿ ಭರ್ತಿ ಮಾಡಬೇಕೆಂದು ಅವರು ಒತ್ತಾಯಿಸಿದರು

ಸುಲ್ತಾನ್ಪುರಿ ಜಾಲನೆ ನೀಡಿದರು ಕೋವಿಡ್ ವೈರಾಣು ಪರಡುವಿಕೆ ತಡೆಯಲು ಆಗತ್ತವಾದ ಎಲ್ಲಾ ಎಚ್ವರಿಕೆಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಪ್ರಕಿಜ್ಞಾ ವಿಧಿ ಬೋಧಿಸಲಾಯಿತು

ಎನ್ ರವೀಂದ್ರ ತಿಳಿಸಿದ್ದಾರೆ

ಎಸ್

ಈ ಸಂದರ್ಭದಲ್ಲಿ ಕುವೈತ್ನ ಕನ್ನಡ ಕೂಟದ ಉಪಾಧ್ಯಕ್ಷ ಸಂದೀಪ್ ಭಜ್ಯಾ ಸಂಜಯ ವೆಂಕಟ್ ಪಾಗೂ ಅಂಜನ ರಾವ್ ಉಪಸ್ತಿತರಿದ್ದರು

ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಭೇಟಿ ನೀಡಿ ಗೋಪಾಲರಾವ್ ಅವರ ಪಾರ್ಧೀವ ಶರೀರಕ್ಷೆ ಅಂತಿಮ ನಮನ ಸಲ್ಲಿಸಿದರು

ಮಂದಿ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ಉಡುಪಿ ಪೋಲಿಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ತಿಳಿಸಿದ್ದಾರೆ

ತಾಲ್ಲೂಕಿನ ಪಳೇ ನಲವಾಗಲ ಗ್ರಾಮವನ್ನು ಪಕ್ಕದ ಕೊಡಿಯಾಲ ಗ್ರಾಮಕ್ಕೆ ಸ್ವಳಾಂತರಿಸುವಂತೆ ಧಾರವಾಡ ಪೈಕೋರ್ಟ್ ಪೀಠ ಆದೇಶಿಸಿದೆ

ಅವರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯತ್ರಮದ ಪೂರ್ವಜಾವಿ ಸಭೆಯ ಅಧ್ಯಕ್ಷತೆ ಮಹಿಸಿ ಮಾತನಾಡಿದರು